ಕನಕದಾಸರ ಜಯಂತಿ ಅಂಗವಾಗಿ ನಾಡಿನ ಜನತೆಗೆ ಶುಭಾಶಯ ಕೋರಿರುವ ಮುಖ್ಯಮಂತ್ರಿ ಬಿ

ಯಡಿಯೂರಪ್ಪ ಅಪ್ರತಿಮ ದಾರ್ಶನಿಕ ಕನಕದಾಸರ ಬೋಧನೆಗಳು ಸಮಾಜ ಸುಧಾರಣೆಗೆ ಸದಾ ಪ್ರೇರಣೆ ನೀಡುತ್ತವೆ ಎಂದಿದ್ದಾರೆ ಸಮ ಸಮಾಜದ ಕನಸು ಬಿತ್ತಿದ ಮಹಾ ಮಾನವತಾವಾದಿ ಸಂತ ಕನಕದಾಸರ ಬದುಕು ಮತ್ತು ಸಾಧನೆಯನ್ನು ನಿತ್ಣವೂ ಮನನ ಮಾಡೋಣ ಕನಕ ತತ್ತಕ್ಷೆ ಬದ್ದವಾಗಿರುವ ದೀಕ್ಷೆ ತೋಡೋಣ ಎಂದು ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ ಸ್ಮರಿಸಿದ್ದಾರೆ ಹಾಸನ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ನಡೆದ ಕಾರ್ಯಕ್ರಮವನ್ನು ಉದ್ವಾಟಿಸಿದ ಶಾಸಕ ಪ್ರೀತಂ ಜೆ ಗೌಡ ಕನಕದಾಸರ ಆದರ್ಶಗಳು ಎಲ್ಲರಿಗೂ ಅನುಕರಣೀಯ ಎಂದರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರದಲ್ಲಿ ರಾಷ್ವೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ನಡೆದ ಕಾರ್ಯಕ್ರಮದಲ್ಲಿ ಕನಕದಾಸರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿ ಮಾತನಾಡಿದ ಉಪವಿಭಾಗಾಧಿಕಾರಿ ಆರುಳ್ ಕುಮಾರ್ ಕನಕದಾಸರು ಎಲ್ಲಾ ವರ್ಗಗಳ ಜನರಿಗೂ ಆದರ್ಶಪ್ರಾಯ ದಾಸ ಸಾಹಿತ್ವಕ್ಕೆ ಅಪಾರ ಕೊಡುಗೆ ನೀಡಿ ಸಮಾಜದಲ್ಲಿ ಮೇಲು ಕೀಳು ಎನ್ನುವ ಭಾವನೆ ತೊಡೆದು ಸಮಾನತೆಯನ್ನು ಪ್ರತಿಪಾದಿಸಿದ ಮಹನೀಯರು ಎಂದು ಸ್ಥರಿಸಿದರು ಹಾವೇರಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಕನಕದಾಸರು ಹಾಗೂ ಗಾನಯೋಗಿ ಪುಟ್ಟರಾಜ ಗವಾಯಿಗಳ ಭಾವಚಿತ್ರಗಳಿಗೆ ಜಿಲ್ಲಾಧಿಕಾರಿ ಸಂಜಯ್ ಶೆಟ್ಟೆಣ್ಣವರ ಪುಷ್ಪನಮನ ಸಲ್ಲಿಸಿದರು

ಧಾರವಾಡದಲ್ಲಿ ಜಿಲ್ಲಾಧಿಕಾರಿ ನಿತೇಶ್ ಕೆ ಪಾಟೀಲ ಕನಕದಾಸರ ಭಾವಚಿತ್ರಕ್ಕೆ ಪುಪ್ಪಗೌರವ ಸಲ್ಲಿಸಿದರು

ಹಿರಿಯತನದ ಆಧಾರದಲ್ಲಿ ಇವುಗಳನ್ನು ಹಂಚಿಕೆ ಮಾಡಲಾಗಿದೆ ಎಂದರು

ಇದಕ್ಕೂ ಮುನ್ನ ಸುದ್ಗಿಗಾರರೊಂದಿಗೆ ಮಾತನಾಡಿದ ಸಚಿವರು ಮಂಗಳೂರಿನಲ್ಲಿ ಭಯೋತ್ಪಾದಕರ ಪರ ಗೋಡೆ ಬರಹ ಬರೆದ ಆರೋಪಿಗಳನ್ನು ಶೀಘ ಬಂಧಿಸಲಾಗುವುದು ಎಂದು ಬಸವರಾಜ್ ಬೊಮ್ನಾಯಿ ತಿಳಿಸಿದರು ಇಂದು ವಿಶ್ವ ದಿವ್ಯಾಂಗರ ಜಾಗೃತಿ ದಿನ

ದಿವ್ಚಾಂಗರಿಗೂ ಸಮಾಜದ ಇತರ ವ್ಯಕ್ತಿಗಳಂತೆ ಸಮಾನವಾದ ಅವಕಾಶಗಳು ಸಿಗಬೇಕು ಅವರಿಗೂ ಯೋಗ್ಟವಾದ ಮೂಲಭೂತ ಸೌಲಭ್ವಗಳನ್ನು ಕಲ್ಪಿಸಬೇಕು ಎಂಬುದೇ ಈ ದಿನದ ಮುಖ್ಯ ಉದ್ದೇಶವಾಗಿದೆ ದಿವ್ಚಾಂಗ ನಾಗರಿಕರಿಗಾಗಿ ಸಮಾನ ಮತ್ತು ಕಾಳಜಿಯುಕ್ತ ಸಾಮಾಜಿಕ ನಡವಳಿಕೆಗಳನ್ನು ಪಾಲಿಸುವ ಸಂಕಲ್ಪವನ್ನು ಮಾಡೋಣ ದಿವ್ಚಾಂಗರ ಅನುಕೂಲತೆ ಗೌರವ ಮತ್ತು ಸೂಕ್ಷತೆಗಳಿಗೆ ತಕ್ಕಂತೆ ಸಂವೇದನಾಶೀಲ ವರ್ತನೆಗಳು ನಮ್ಮದಾಗಿರಲಿ ಎಂದು ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಟ್ವೀಟ್ ಮಾಡಿದ್ದಾರೆ

ಸೋಂಕು ದೃಢಪಟ್ಟರುವ ಎಲ್ಲ ವಿದ್ವಾರ್ಥಿಗಳು ಮತ್ತು ಉಪನ್ವಾಸಕರನ್ನು ಹೋಂ ಕ್ವಾರಂಟೈನ್ ಗೆ ಒಳಪಡಿಸಲಾಗಿದೆ ಎಂದು ಮಾಹಿತಿ ನೀಡಲಾಗಿದೆ

ರವೀಂದ್ರ ತಿಳಿಸಿದ್ದಾರೆ

ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಪ್ರಕಾಶ್ ಜಾವ್ಹೇಕರ್ ಇಂದು ಮಾಜಿ ರಾಪ್ಟಪತಿ ಡಾ ರಾಜೇಂದ್ರ ಪ್ರಸಾದ್ ಕುರಿತು ಉಪನ್ಯಾಸ ಮಾಡಲಿದ್ದಾರೆ ಆಕಾಶವಾಣಿಯ ಎಲ್ಲ ಬಾನುಲಿ ಕೇಂದ್ರಗಳಿಂದ ಈ ಭಾಷಣದ ಪ್ರಸಾರವಾಗಲಿದೆ

ಎರಡು ಅವಧಿಗೆ ಭಾರತದ ರಾಷ್ಟಪತಿಗಳಾಗಿ ರಾಷ್ಟ ನಿರ್ಮಾಣದಲ್ಲಿ ಅವಿಸ್ದರಣೀಯ ಸೇವೆ ಸಲ್ಲಿಸಿದ ಡಾ ಬಾಬು ರಾಜೇಂದ್ರ ಪ್ರಸಾದ್ ಅವರನ್ನು ದೇಶ ಸದಾ ಗೌರವಿಸುತ್ತದೆ ಎಂದು ಮುಖ್ಜಮಂತ್ರಿ ಬಿ ಎಸ್ ಯಡಿಯೂರಪ್ಪ ಸ್ಥರಿಸಿದ್ದಾರೆ ಕೃಷಿ ಲಾಭದಾಯಕವಲ್ಲಾ ಎಂದು ಉದ್ಯೋಗ ಅರಸಿಕೊಂಡು ಹಲವರು ಪಟ್ಟಣ ಸೇರುತ್ತಿರುವ ಸಂದರ್ಭದಲ್ಲಿ ಹಾವೇರಿ ಜಿಲ್ಲೆಯ ರೈತರೊಬ್ಬರು ಸಾವಯವ ಗೊಬ್ಬರದಿಂದ ಕೃಷಿ ಮಾಡಿ ಅಧಿಕ ಲಾಭ ಸಂಪಾದಿಸುವ ಮೂಲಕ ಇತರ ರೈತರಿಗೆ ಮಾದರಿಯಾಗಿದ್ದಾರೆ ರಾಣೆಬೆನ್ನೂರ ತಾಲ್ಲೂಕು ಚೌಡಯ್ಕದಾನಪುರ ಗ್ರಮದ ರೈತ ವಿಶ್ವನಾಥ ಒಡೆಯರ್ ಎರೆಹುಳು ಗೊಬ್ಬರ ತಯಾರಿಕೆಯಿಂದ ಸುಂದರ ಬದುಕು ಕಟ್ಟಿಕೊಂಡಿದ್ದು ಆಕಾಶವಾಣಿಯೊಂದಿಗೆ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ